ಕೊರಾನಾ ಸಂಕಷ್ಟದಲ್ಲೂ ಕರ್ನಾಟಕ ಬಂಡವಾಳ ಹೂಡಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಸಚಿವ ಜಗದೀಶ್ ಶೆಟ್ಟರ್

ನಿರಾಣಿ

ಇಡೀ ದೇಶದಲ್ಲಿ ಬೆಂಗಳೂರನ್ನು ಅವಿಷ್ಠಾರಗಳ ನಗರ ಎಂದು ಪರಿಗಣಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆಯಲಿರುವ ಏರೋ ಇಂಡಿಯಾ ಪ್ರದರ್ಶನ ರಕ್ಷಣಾ ಉತ್ಪನ್ನಗಳ ವಹಿವಾಟು ಸಮಾವೇಶವಾಗಿದ್ದು

ಇದು ದೇಶೀಯ ರಕ್ಷಣಾ ಖರೀದಿಯಲ್ಲಿ ಅತಿ ದೊಡ್ಡ ಮೊತ್ತವಾಗಿದೆ ಈ ಖರೀದಿಯಿಂದ ಭಾರತೀಯ ವಾಯುಪಡೆ ಹೊಸ ಎತ್ತರಗಳನ್ನು ತಲುಪಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಎಚ್ಎಎಲ್ ನಿರ್ಮಿತ ತೇಜಸ್ ಎಂ ಒನ್ಎ ವಿಮಾನಗಳ ಖರೀದಿಗೆ ಅನೇಕ ದೇಶಗಳು ಆಸಕ್ತಿ ತೋರಿವೆ ಇತರ ದೇಶಗಳಿಂದ ಆದಷ್ಟು ಶೀಘ್ರ ಎಚ್ಎಎಲ್ ಗೆ ಖರೀದಿ ಪ್ರಸ್ತಾಪಗಳು ಬರುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು

ಮೊದಲ ಬಾರಿಗೆ ವರ್ಚುವಲ್ ಹಾಗೂ ಭೌತಿಕ ಹೈಬ್ರಡ್ ಮಾದರಿಯಲ್ಲಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಕೊರೊನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಈ ಬಾರಿ ಸಾರ್ವಜನಿಕ ಪ್ರವೇಶಕ್ಕೆ ಪಲವು ನಿಬಂಧನೆಗಳಿದ್ದರೂ ವರ್ಚುವಲ್ ವೇದಿಕೆ ಮೂಲಕ ಪ್ರದರ್ಶನವನ್ನು ವೀಕ್ಷಿಸುವ ವಿಶೇಷ ಅವಕಾಶ ಮಾಡಿಕೊಡಲಾಗಿದೆ ಸೂರ್ಯ ಕಿರಣ್ ಹಾಗೂ ಸಾರಂಗ್ ವಿಮಾನಗಳ ಜಂಟಿ ಪ್ರದರ್ಶನ ಈ ಬಾರಿಯ ಏರೋ ಇಂಡಿಯಾದ ಆಕರ್ಷಣೆಯಾಗಿದೆ ವಾಯುಪಡೆಯ ಚಿನೂಕ್ ಅಪಾಚೆ ಸೇರಿದಂತೆ ಅತ್ಯಾಧುನಿಕ ಹೆಲಿಕಾಪ್ಷರ್ಗಳ ಪ್ರದರ್ಶನ ದೇಶದ ವಾಯುಪಡೆಯ ಸಾಮರ್ಥ್ಯವನ್ನು ಪ್ರದರ್ತಿಸಲಿದೆ

ಬೇರೆ ರಾಜ್ಯಗಳಲ್ಲಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವೇತನವನ್ನು ಪರಿಶೀಲಿಸಿದ ನಂತರ ರಾಜ್ಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವೇತನವನ್ನು ಪರಿಷ್ಠರಿಸಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ನಾಯಿ ಹೇಳಿದ್ದಾರೆ ವಿಧಾನ ಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರಿಸಿದ ಅವರು ಕೋವಿಡ್ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಭತ್ತೆ ಸೇರಿ ಆರೋಗ್ಯ ಭಾಗ್ಯ ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಬಾಕಿಯಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ತ್ರೇಣಿಯನ್ನು ಪರಿಷ್ಠರಿಸುವ ವಿಷಯ ಸರ್ಕಾರದಲ್ಲಿ ಪರಿತೀಲನೆಯಲ್ಲಿದೆ

ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ತಲೆ ಎತ್ತಿರುವ ಹುಕ್ಕಾಬಾರ್ಗಳನ್ನು ನಿಷೇಧಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಗ್ರಹ ಸಚಿವ ಬಸವರಾಜ ದೊಮ್ನಾಯಿ ವಿಧಾನ ಸಭೆಯಲ್ಲಿಂದು ತಿಳಿಸಿದರು ಬೇರೆ ರಾಜ್ಯಗಳು ಪುಕಾಬಾರ್ಗಳನ್ನು ನಿಷೇಧಿಸುವ ಸಂಬಂಧ ಯಾವ ಕ್ರಮ ತೆಗೆದುಕೊಂಡಿವೆ ಪಾಗೂ ಇದಕ್ಕೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತಂತೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಅವರು ಹೇಳಿದರು

ಮುಖ್ಯಮಂತ್ರಿಗಳ ಪರವಾಗಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕೇವಣಿದಾರರ ಹಿತರಕ್ಷಣೆ ತಿದ್ದುಪಡಿ ವಿದೇಯಕವನ್ನು ಮಂಡಿಸಿದರು ಉಪ ಮುಖ್ಯಮಂತ್ರಿ ಲಕ್ಷಣ್ ಸವದಿ ಮೋಟಾರು ವಾಪನಗಳ ತೆರಿಗೆ ನಿರ್ದರಣೆ ತಿದ್ದುಪಡಿ ವಿದೇಯಕ ಮತ್ತು ಆರೋಗ್ನ ಸಚಿವ ಡಾ ಸುಧಾಕರ್ ಸಾಂಕಾಮಿಕ ರೋಗಗಳ ವಿಧೇಯಕವನ್ನು ಮಂಡಿಸಿ ಸಭೆಯ ಅನುಮೋದನೆ ಪಡೆದರು

ಸುಪ್ರೀಂಕೋರ್ಟ್ನ ಉಸ್ತುವಾರಿಯಲ್ಲಿ ಇದನ್ನು ಖರ್ಚು ಮಾಡಬೇಕಿದ್ದು ಹಿರಿಯ ವಕೀಲರನ್ನು ನೇಮಿಸಿ ನ್ನಾಯಾಲಯದ ಮುಂದೆ ಪ್ರಸ್ತಾವನೆ ಮಂಡಿಸಿ ಮೂರು ತಿಂಗಳ ಒಳಗಾಗಿ ಅನುದಾನ ಬಳಕೆ ಮಾಡಲು ಕ್ರಮ ಕ್ಟೆಗೊಳ್ಳುವುದಾಗಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು ವಿಧಾನಪರಿಷತ್ನಲ್ಲಿಂದು ಹಿರಿಯ ಸದಸ್ಯ ಬಸವರಾಜಹೊರಟ್ಟಿ ಸೇರಿದಂತೆ ಅನೇಕ ಸದಸ್ಥರ ಪ್ರಶ್ನೆಗೆ ಉತ್ತರಿಸಿದ ಅವರು ಜಿಲ್ಲಾ ಖನಿಜ ಪ್ರತಿಷ್ಠಾನ ಸಮಿತಿ ಟ್ರಶ್ನೆಗಳಲ್ಲಿ ಸೋಂದಾಯಿತ ಮತದಾನ ಹಕ್ಕು ಹೊಂದಿರುವ ವಿಧಾನಪರಿಷತ್ ಸದಸ್ಯರು ಟ್ರಸ್ನಿಗಳಾಗಿರುತ್ತಾರೆ ಟ್ರಸ್ನಿಗೆ ಬರುವ ಅನುದಾನವನ್ನು ಸಮಾನವಾಗಿ ಪಂಚಲು ಸಾಧ್ಯವಿಲ್ಲ ಗಣಿಗಾರಿಕೆಯಿಂದ ಬಾಧಿತವಾದ ಪ್ರದೇಶಗಳಗೆ ಹೆಚ್ಚನಅನುದಾನ ನೀಡಲಾಗುತ್ತದೆ ವಾಹನಗಳ ಸಂಚಾರದಿಂದ ರಸ್ತೆ ಹಾಳಾಗಿರುವ ಭಾಗತಃ ಬಾಧಿತ ಪ್ರದೇಶಗಳಿಗೆ ಸ್ವಲ್ಪ ಪ್ರಮಾಣದ ಅನುದಾನ ಪಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು

ಈ ಪೈಕಿ ಕರ್ನಾಟಕದ ಪಾಲು ಶೇ

ಇದು ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಎಂದು ಹೇಳಿದರು ಬೆಂಗಳೂರಿನ ಹಾರೋಹ್ಣ ಕೈಗಾರಿಕಾ ವಲಯದಲ್ಲಿ ಶೀಘವೇ ಅಗ್ನಿಶಾಮಕ ದಳದ ಶಾಣೆಯನ್ನು ಆರಂಭಿಸುವುದಾಗಿ ಬ್ಬಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭರವಸೆ ನೀಡಿದರು ವಿಧಾನಪರಿಷತ್ನಲ್ಲಿ ಕಾಂರೆಸ್ ಸದಸ್ಯ ಯು

ವೆಂಕಟೇಶ್ ಅವರು ಪ್ರಶ್ನೆಗೆ ಉತ್ತರಿಸಿದ ಅವರು ಸರ್ಕಾರ ಕೈಗಾರಿಕೆಗಳನ್ನು ಸ್ಥಾಪಿಸುವಾಗ ಅಗ್ನಿತಾಮಕದಳ ಪೊಲೀಸ್ ಕಾಣೆ ಸೇರಿದಂತೆ ಎಲ್ಲಾ ಮೂಲ ಸೌಲಭ್ಯ ಕಲಿಸಬೇಕು

ಮಹಾತ್ಸಗಾಂಧಿ ಉದ್ಲೋಗ ಖಾತ್ರಿ ಯೋಜನೆಯಡಿ ಕೆಲಸ ಪಡೆದ ಗ್ರಾಮೀಣ ಕುಟುಂಬಗಳು ಈ ಯೋಜನೆಯನ್ನೆ ಅವಲಂಬಿಸದೇ ತಮ್ನ ಮಕ್ಕಳಿಗೆ ವ್ಯಕ್ತಿ ಕೌಶಲ್ಲತೆಯನ್ನು ಒದಗಿಸುವ ಮೂಲಕ ಸಾಮಾಜಿಕ ಬದಲಾವಣೆ ಹೊಂದಜೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ರಾಜ್ ಇಲಾಖೆಯ ಸರ್ಕಾರದ ಶ್ರಧಾನ ಕಾರ್ಯದರ್ತಿ ಎಲ್

ಆತೀಕ್ ಕರೆ ನೀಡಿದ್ದಾರೆ

ಗ್ರಾಮೀಣಾಭಿವೃದ್ದಿ ಆಯುಕ್ತಾಲಯದ ಆಯುಕ್ತ ಅನಿರುದ್ದ್ ಶ್ರವಣ ಮಾತನಾಡಿ ನರೇಗಾ ಯೋಜನೆ ಗ್ರಾಮೀಣ ಜನರಿಗೆ ಉದ್ಯೋಗದ ಖಾತ್ರಿಯಾಗಿದೆ ಜನರಿಗೆ ಕೆಲಸದ ಜೊತೆಗೆ ಗ್ರಾಮಗಳಲ್ಲಿ ಅಭಿವೃದ್ದಿ ಕೆಲಸ ಕೈಗೊಳ್ಳಲು ಸಹಕಾರಿಯಾಗಿದೆ ಎಂದರು